ವೆಂಕಯ್ಕ ನಾಯ್ಡು

ದೇಶದ ಹಲವು ರಾಜ್ಯಗಳಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳು ಯಾತ್ರಿಕರು ಮತ್ತು ಪ್ರವಾಸಿಗರನ್ನು ಅವರವರ ರಾಜ್ಯಗಳಿಗೆ ತಲುಪಿಸುವ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಇಂದು ಪ್ರಮುಖ ಮಾರ್ಗಸೂಚಿಯನ್ನು ಹೊರಡಿಸಿದೆ ಸಂಕಷ್ಟಕ್ಕೆ ಸಿಲುಕಿರುವ ಜನರನ್ನು ಅವರ ರಾಜ್ಯಗಳು ಜೆಲ್ಲೆಗಳು ಮತ್ತು ಗ್ರಾಮಗಳಿಗೆ ತಲುಪಿಸಲು ಸ್ಥಾನಿಟ್ಯೆಸ್ ಮಾಡಲಾದ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಜೊತೆಗೆ ಸಾಮಾಜಕ ಅಂತರ ಕಾಯ್ದುಕೊಳ್ಳಬೇಕು

ಇಂದು ವರದಿಯಾದ ಪ್ರಕರಣಗಳು ದೇವಗಡ ಜರ್ಸುಗುಡ ಮತ್ತು ಕಿಯೋನ್ಜಾರ್ ಜೆಲ್ಲೆಗಳಿಗೆ ಸೇರಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಗುಜರಾತ್ ರಾಜ್ಜ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಮೂಲಕ ವಲಸೆ ಕಾರ್ಮಿಕರನ್ನು ಅವರ ರಾಜ್ಯಗಳಿಗೆ ಕಳುಹಿಸಿಕೊಡಲಾಯಿತು ಎಂದು ಹೇಳಿದರು

ಗುಜರಾತ್ನಲ್ಲಿ ಆಂಧ್ರಪ್ರದೇಶದ ಮೀನುಗಾರರು ಸಿಲುಕಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಆ ರಾಜ್ಯದ ಮುಖ್ಯಮಂತ್ರಿ ಸ್ಥಳೀಯ ಬಿಜೆಪಿ ಫಟಕ ಹಾಗೂ ಸಂಘ ಸಂಸ್ವೆಗಳನ್ನು ಸಂಪರ್ಕಿಸಿ ಸಂಕಷ್ಷದಲ್ಲಿರುವವರಿಗೆ ಆಹಾರ ಮತ್ತು ದ್ಯೆನಂದಿನ ಅಗತ್ಯ ಸಾಮಗ್ರಿಗಳನ್ನು ನೀಡುವಂತೆ ಸೂಚಿಸಿರುವುದಾಗಿ ಸುರೇಶ್ ಪ್ರಭು ತಿಳಿಸಿದರು

ದೇಶದಲ್ಲಿ ಕೃಷಿ ವಲಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ದತೆ ನೀಡಿದ ಹಿನ್ನೆಲೆಯಲ್ಲಿ ಹೆಚ್ಚು ಆಹಾರ ಉತ್ಪಾದನೆಯಾಗಿದೆ ಎಂದು ಕೇಂದ್ರ ಕೈಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ

ದೇಶದಲ್ಲಿ ಆಹಾರಧಾನ್ಲ ಹಾಲು ಮತ್ತು ತರಕಾರಿ ಉತ್ವಾದನೆಯಲ್ಲಿ ಕುಂಠಿತವಾಗಿಲ್ಲ ಎಂದು ಅವರು ಹೇಳಿದರು ಬರುವ ಮುಂಗಾರು ಪಂಗಾಮು ಸಪ ಉತ್ತಮವಾಗಿರುವ ನಿರೀಕ್ಷೆಯುದ್ದು ಆಹಾರಧಾನ್ಯ ಉತ್ಪಾದನೆ ಗುರಿ ಮೀರಲಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಆಶಾಭಾವನೆ ವ್ಯಕ್ತಪಡಿಸಿದರು

ವೆಂಕಯ್ನ ನಾಯ್ನು ತಿಳಿಸಿದ್ದಾರೆ ಸಂಸದರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೊರೋನಾ ವೈರಾಣು ವಿರುದ್ದದ ಹೋರಾಟ ಉತ್ತಮ ಫಲಿತಾಂಶ ನೀಡುತ್ತಿದೆ ಎಂದು ಹೇಳಿದರು ಪರಿಸ್ತಿತಿ ಉತ್ತಮಗೊಂಡರೆ ಸಂಸತ್ ಅಧಿವೇಶನ ನಿಗಧಿಯಂತೆ ನಡೆಯಲಿದೆ ಎಂಬ ಆಶಾಭಾವನೆಯನ್ನು ಎಂ ವೆಂಕಯ್ಯ ನಾಯ್ಡು ವ್ಯಕ್ತಪಡಿಸಿದರು

ನಗರದ ಹಲವೆಡೆ ತಗ್ಗು ಪ್ರದೇಶಗಳು ನೀರಿನಿಂದ ತುಂಬಿದ್ದು

ಮಂಗಳವಾರ ಮಧ್ಯಾಹ್ನದ ನಂತರ ಭಾರೀ ಮೋಡ ಮುಸುಕಿದ ವಾತಾವರಣ ಇದ್ದು ರಾತ್ರಿ ಭಾರೀ ಮಳೆ ಸುರಿಯಿತು

ಎಲ್

ಮುಂದಿನ ನಾಲ್ಟೈದು ದಿನಗಳಲ್ಲಿ ಕರ್ನಾಟಕದಾದ್ಯಂತ ಉತ್ತಮ ಮಳೆಯಾಗುವ ನಿರೀಕ್ಷೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಕ್ಲಾನ್ಸ್ ಕಾಯಿಲೆಯಿಂದ ಅಸ್ತಸ್ತಗೊಂಡಿದ್ದ ಹಿಂದಿ ಚಲನಚಿತ್ರರಂಗದ ಹೆಸರಾಂತ ನಟ ಇರ್ಫಾನ್ ಖಾನ್ ಇಂದು ಬೆಳಿಗ್ಗೆ ಮುಂಬೈನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿದರು

ಇರ್ಫಾನ್ ಖಾನ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ಜಾವಡೇಕರ್ ಮಹಾರಾಷ್ಷ ರಾಜ್ಯಪಾಲ ಭಗತ್ಸಿಂಗ್ ಕೋಶ್ಲಾರಿ ಹಿಂದಿ ಚಿತ್ರರಂಗದ ಹಿರಿಯ ನಟ ಅಮಿತಾಬ್ ಬಚ್ಲನ್ ಸೇರಿದಂತೆ ಅನೇಕ ಕಲಾವಿದರು ಹಾಗೂ ವಿವಿಧ ವರ್ಗಗಳ ಪ್ರಮುಖರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ